ವಸೂಲಿಗೆ ನಿರ್ಧಾರ ಗ್ವಪ ಸಜಿವ ಬಸವರಾಜ ಬೊಮ್ನಾಯಿ

ವೇದಿಕೆಗೆ ಚಾಲನೆ

ಪದಕ ಪ್ರಕಟ

ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ನಡೆದ ಗಲಭೆ ವೇಳೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿಗೆ ಹಾನಿಯಾಗಿದೆ ಗಲಭೆ ಪ್ರಕರಣಗಳ ವೇಳೆ ಪಾನಿಗೊಳಗಾದ ಸಾರ್ವಜನಿಕರ ಅಸ್ತಿಪಾತ್ತಿಯ ಮೌಲ್ಕವನ್ನು ಗಲಭೆಕೋರಿಂದಲೇ ವಸೂಲಿ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದ್ದು ಈ ನಿಟ್ಟನಲ್ಲಿ ತಕ್ಷಣವೇ ಕ್ರಮ ಆರಂಭಿಸಲಾಗುವುದು ಎಂದು ರಾಜ್ಯ ಗೃಪ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ ಇಂದು ಸಂಜೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಆವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡ ಬಳಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಆವರು ಗಲಭೆ ವೇಳೆ ಹಾನಿಗೊಳಗಾಗುವ ಆಸ್ತಿ ಪಾಸ್ತಿಗಳ ಮೌಲ್ಯವನ್ನು ದಂಗೆಕೋರರಿಂದಲೇ ವಸೂಲಿ ಮಾಡಬೇಕೆಂದು ಸುಪ್ರೀಂಕೋರ್ಟ್ ಎಲ್ಲಾ ರಾಜ್ಯಗಳಿಗೆ ನೀಡಿರುವ ಸೂಚನೆಯನ್ವಯ ಕರ್ನಾಟಕ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿರುವುದಾಗಿ ಅಳಿಸಿದರು ನಿನ್ನೆ ಗಲಭೆ ವೇಳೆ ಪಾಲ್ಗೊಂಡವರ ಗುರುತು ಪತ್ತೆ ಹಾಗೂ ಹಾನಿಗೊಳಗಾಗಿರುವ ಆಸ್ತಿ ಪಾಸ್ತಿಯ ಮೌಲ್ಯ ಅಂದಾಜು ಪ್ರಕ್ರಿಯೆಗಳು ಪ್ರಗತಿಯಲ್ಲಿವೆ

ಪರಿಸ್ಟಿತಿಯಲ್ಲಿ ನಿಯಂತ್ರಿಸಲು ಮೊಲೀಸರು ಗುಂಡು ಪಾರಿಸಿದಾಗ ಮೂವರು ಮೃತಪಟ್ಟದ್ದು ಪಲವರು ಗಾಯಗೊಂಡಿದ್ದಾರೆ ಸದ್ದ ಸ್ಥಳದಲ್ಲಿ ಪರಿಸ್ಟಿತಿ ನಿಯಂತ್ರಣದಲ್ಲಿದ್ದು

ರಾಷ್ಲೀಯ ಮಾನವ ಪಕ್ಕುಗಳ ಆಯೋಗದ ಮಾರ್ಗಸೂಚಿ ಪ್ರಕಾರ ಘಟನೆಯ ಬಗ್ಗೆ ಮ್ಯಾಜಿಸ್ಲೇಟ್ ತನಿಖೆ ನಡೆಸಲು ನಿರ್ಧರಿಸಲಾಗಿದೆ ಎಂದರು ಪಾರದರ್ಶಕ ತೆರಿಗೆ ಪ್ರಾಮಾಣಿಕರಿಗೆ ಮನ್ನಣೆ ಕುರಿತ ವೇದಿಕೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ವೀಡಿಯೊ ಕಾನ್ತರನ್ನಂಗ್ ಮೂಲಕ ಆರಂಭಿಸಲಿದ್ದಾರೆ ನೇರ ತೆರಿಗೆಗಳ ಕೇಂದ್ರೀಯ ಮಂಡಳಿ ಸಿಬಿಡಿಟ ಇತ್ತೀಚಿನ ವರ್ಷಗಳಲ್ಲಿ ನೇರ ತೆರಿಗೆಯಲ್ಲಿ ಪಲವಾರು ಮಹತ್ವದ ಬದಲಾವಣೆಗಳನ್ನು ತಂದಿದೆ

ಲಾಭಾಂಶ ಪಂಚಿಕೆ ತೆರಿಗೆಯನ್ನೂ ರದ್ಗುಪಡಿಸಲಾಗಿದೆ ತೆರಿಗೆ ದರಗಳಲ್ಲಿ ಇಳಕೆ ಹಾಗೂ ನೇರ ತೆರಿಗೆ ನಿಯಮಗಳನ್ನು ಸರಳಗೊಳಸುವುದಕ್ಷೆ ತೆರಿಗೆ ಸುಧಾರಣೆಗಳಲ್ಲಿ ಒತ್ತು ನೀಡಲಾಗಿದೆ ವರಮಾನ ತೆರಿಗೆ ಇಲಾಖೆಯ ಕಾರ್ಯ ವೈಖರಿಯಲ್ಲಿ ದಕ್ಷತೆ ಮತ್ತು ಪಾರದರ್ಶಕತೆ ತರಲು ಸಿಐಡಿಟ ಪಲವಾರು ಕ್ರಮಗಳನ್ನು ಕೈಗೊಂಡಿದೆ

ಪ್ರಧಾನಮಂತ್ರಿಯವರು ನಾಳೆ ಆರಂಭಿಸಲಿರುವ ಪಾರದರ್ಶಕ ತೆರಿಗೆ ಪ್ರಾಮಾಣಿಕ ಮನ್ನಣೆ ವೇದಿಕೆ ನೇರ ತೆರಿಗೆ ಸುಧಾರಣೆ ಪಾದಿಯನ್ನು ಮತ್ತಷ್ಟು ಮುನ್ನಡೆಸುವ ಉದ್ದೇಶ ಹೊಂದಿದೆ

ಆಸಕ್ತ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮಕ್ಕೆ ತಮ್ನ ವಿಚಾರ ಚಿಂತನೆಗಳನ್ನು ಕಳಿಸಬಹುದು ಆಯ್ದ ವಿಚಾರಗಳನ್ನು ಪ್ರಧಾನಮಂತ್ರಿಯವರು ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸುತ್ತಾರೆ

ಆಂಧ್ರಪ್ರದೇಶ ಅಸ್ಲಾಂ ಓಮಾಚಲ ಪ್ರದೇಶ ಕೇರಳ ಮಣಿಮರ ಮೇಫಾಲಯ ಮಿಝೋರಾಂ ನಾಗಾಲ್ಕಾಂಡ್ ಪಂಜಾಬ್ ತಮಿಳುನಾಡು ತ್ರಿಮರಾ ಉತ್ತರಾಖಂಡ್ ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ರಾಜ್ಯಗಳಿಗೆ ಈ ಮೊತ್ತ ಪಂಚಿಕೆಯಾಗುವುದು

ಕರ್ನಾಟಕದ ಎಸಿಪಿ ಸುಧೀರ್ ಎಂ ಹೆಡ್ಡೆ ಡಿವೈಎಸ್ಪಿ ಅರೋಕ್ ಡಿ ಇನ್ಸ್ ಪೆಕ್ಷರ್ ಪ್ರಶಾಂತ್ ಬಾಬು ಡಿ ಎಂ ಹೆಡ್ ಕಾನ್ಸ್ಸೇಬಲ್ ಶ್ರಿಧಿರ ಎಚ್ ಎಸ್

ಅಂತಾರಾಷ್ಟೀಯ ಸಂಸ್ಥೆಗಳು ಭಾರತೀಯ ಪದ್ದಾರಿಗಳು ಮತ್ತು ಎಂಎಸ್ಎಂಇ ಕ್ಷೇತ್ರಗಳಲ್ಲಿ ಪೆಟ್ಟನ ಹೂಡಿಕೆ ಮಾಡಬೇಕು ಎಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಕರೆ ನೀಡಿದ್ದಾರೆ ಆಟೋಮೊಬೈಲ್ ಮತ್ತು ಎಂಎಸ್ಎಂಇ ಭಾರತೀಯ ಆರ್ಥಿಕತೆಯ ಎರಡು ಚಾಲನಾ ಶಕ್ತಿಗಳಾಗಿವೆ ಎಂದು ಅವರು ಪೇಳಿದರು ಅವರಿಂದು ರಸ್ತೆ ಮೂಲಸೌಕರ್ಯ ಮತ್ತು ಎಂಎಸ್ಎಂಇಯಲ್ಲಿ ಇಂಡೋ ಆಸ್ಟೇಲಿಯನ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಮಹಿಳಾ ಪೂಡಿಕೆದಾರರ ಬಗ್ಗೆ ಮಾತನಾಡಿ ರಸ್ತೆ ಸುರಕ್ಷತೆ ಕ್ಷೇತ್ರದಲ್ಲಿ ಭಾರತ ಮತ್ತು ಆಸ್ಟೇಲಿಯಾ ಈಗಾಗಲೇ ವರಸ್ತರ ಸಹಕಾರ ನೀಡುತ್ತಿವೆ ಎಂದು ಹೇಳಿದರು ಈ ಸಹಕಾರವು ರಸ್ತೆಗಳಿಗೆ ಉತ್ತಮ ವಿನ್ಯಾಸ ಮತ್ತು ಸಾರ್ವಜನಿಕ ಜಾಗ್ಯತಿ ಮೂಡಿಸುವ ಅವಕಾಶಗಳನ್ನು ಒದಗಿಸಿದೆ ಎಂದು ಗಡ್ಡರಿ ಹೇಳಿದರು ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ಡೆಮ್ರಕೆಟಿಕ್ ಪಕ್ಷದ ಉಮೇದುವಾರರಾಗಿರುವ ಜೋ ಬಿಡನ್ ಉಪಾಧ್ಯಕ್ಷ ಹುದ್ದೆಗೆ ಅಭ್ಯರ್ಥಿಯಾಗಿ ತಮ್ಮ ಪಕ್ಷದ ಭಾರತೀಯ ಸಂಜಾತ ಸಂಸದೆ ಕಮಲಾ ಪ್ಯಾರಿಸ್ ಪೆಸರನ್ನು ಸೂಚಿಸಿದ್ದಾರೆ ಈ ಮೂಲಕ ಅಲ್ಲಿಯ ಪ್ರತಿಷ್ಠಿತ ಹುದ್ದೆಗೆ ಸ್ಪರ್ಧಿಸಲು ಮೊದಲ ಕಮ್ನ ವರ್ಣೀಯ ಮಹಿಳೆಯನ್ನು ಪೆಸರಿಸುವುದರೊಂದಿಗೆ ಇತಿಪಾಸ ನಿರ್ಮಿಸಿದ್ದಾರೆ ಕಮಲಾ ಪ್ಕಾರಿಸ್ ಪ್ರಸ್ತುತ ಅಮೆರಿಕದ ಸಂಸತ್ತಿನಲ್ಲಿ ಕ್ಕಾಲಿಘೋರ್ನಿಯಾವನ್ನು ಪ್ರತಿನಿಧಿಸಿದ್ದಾರೆ ಕಮಲಾ ಒಬ್ಬ ಪ್ರತಿಭಾವಂತ ಉಜ್ವಲ ಭವಿಷ್ಯವಿರುವ ಮಹಿಳೆ ಎಂದು ಮಾಜಿ ರಾಷ್ಟಾಧ್ವಕ್ಷ ಬರಾಕ್ ಒಬಾಮಾ ಸಪ ಬಣ್ಣೆಸಿದ್ದರು ಕೊರೊನಾ ಸೋಂಕಿನಿಂದಾಗಿ ಬೆಂಗಳೂರಿನ ರಾಷ್ಟೀಯ ಉತ್ಪಷ್ಟ ತ್ರೀಡಾ ತರಬೇತಿ ಕೇಂದ್ರದಲ್ಲಿ ಪ್ರತ್ಯೇಕ ಕೊಠಡಿಗಳಲ್ಲಿದ್ದ ಭಾರತ ಮರುಷರ ಪಾಕಿ ತಂಡದ ನಾಯಕ ಮನ್ಪ್ರೀತ್ ಸಿಂಗ್ ಮತ್ತು ಐವರು ಪಾಕಿ ಪಬುಗಳನ್ನು ಪೆಟ್ಟಿನ ವೈದ್ಯಕೀಯ ನಿಗಾ ವ್ಯವಸ್ಥೆಯರುವ ಸೂಪರ್ ಸ್ಪೆಪಾಲಿಟ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ

ಕೋರ್ಸ್ ಉದ್ಘಾಟನೆಯನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ನೆರವೇರಿಸಿದರು ಪ್ರಸಕ್ತ ದಿನಮಾನದ ಅಂತರ್ಸಂಪರ್ಕಿತ ಜಾಗತಿಕ ವ್ಕವಸ್ಥೆಯಲ್ಲಿ ಭಾಷಾಜ್ಞಾನ ಅಕ್ಕಂತ ಪ್ರಸ್ತುತವಾಗಿದೆ ಪಲವು ವಲಯಗಳಲ್ಲಿ ಯಶಕ್ವಿಯಾಗಲು ಪಲವು ಭಾಷೆಗಳನ್ನು ತೀದಿರುವುದು